ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಅವರು ಇಂದು ನಡೆಸಿದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅವರು ಈ ಸೂಜನೆ ನೀಡಿದರು

ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಎದುರಾಗಿರುವ ಆಡೆತಡೆಗಳನ್ನು ನಿವಾರಿಸಲು ರಾಜ್ಯಗಳು ಸ್ಗಳೀಯ ಆಡಳತಗಳಿಗೆ ಬೆಂಬಲ ಮತ್ತು ನೆರವು ಒದಗಿಸಬೇಕು ಅವುಗಳ ಸಮಸ್ಥೆಗಳನ್ನು ಪರಿಪರಿಸಬೇಕು ಎಂದರು ಮಹಾರಾಷ್ಷ ಮಧ್ಯಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಪಾಸಿಟವ್ ಪ್ರಕರಣಗಳ ಸಂಖ್ಯೆ ಪೆಚ್ಚುತ್ತಿರುವುದು ತೀವ್ರ ಆತಂಕಕಾರಿ

ಭಾರತದಲ್ಲಿ ಲಸಿಕೆ ತಯಾರಿಕೆಗೆ ಲಭ್ಯವಿರುವ ಎಲ್ಲ ಅವಕಾರಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಿದ್ದವಿದೆ ರಾಜ್ಯ ಸರ್ಕಾರಗಳು ಇದಕ್ಕೆ ಕೈಜೋಡಿಸಬೇಕು ಎಲ್ಲ ರಾಜ್ಯಗಳಗೂ ಸಾಕಷ್ಟು ಪ್ರಮಾಣದಲ್ಲಿ ಲಸಿಕೆ ಒದಗಿಸಲಾಗಿದ್ದು ಕೊರತೆಯಾಗದಂತೆ ಎಚ್ಷರ ವಹಿಸಲಾಗುವುದು ಎಂದರು ಲಸಿಕೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಬೆಂಗಳೂರು ನಗರ ಬೀದರ್ ಕಲಬುರಗಿ ಜಿಲ್ಲೆಗಳಲ್ಲಿ ಹೆಚ್ಚುಕ್ತಿರುವ ಕೋವಡ್ ಸೋಂಕು ಪ್ರಕರಣಗಳನ್ನು ನಿಯಂತ್ರಿಸಲು ವಿಶೇಷ ಗಮನ ನೀಡುವಂತೆ ಪರೀಕ್ಷೆಗಳ ಸಂಖ್ಯೆಯನ್ನು ಹೆಚ್ಚಿಸುವಂತೆ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಸಲಹೆ ನೀಡಿದರು ಈ ಮಧ್ಯೆ ಲಾಕ್ಡೌನ್ ರಾತ್ರಿ ಕರ್ಪ್ಯೂ ಪಗಲು ಕರ್ಪ್ಯೂ ಜಾರಿ ಮಾಡುವುದಿಲ್ಲ ಈ ಬಗ್ಗೆ ಜನರು ಆತಂಕ ಪಡುವ ಅಗತ್ತವಿಲ್ಲ ಎಂದು ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ಗಾರೆ ಪ್ರಧಾನ ಮಂತ್ರಿ ಅವರ ವಿಡಿಯೋ ಕಾನ್ಫರೆನ್ಸನಲ್ಲಿ ಪಾಲ್ಗೊಂಡ ನಂತರ ಮಾತನಾಡಿದ ಅವರು ಸಾರ್ವಜನಿಕ ಸಭೆ ಸಮಾರಂಭಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಆದರೆ ಇಂಡೋರ್ ಕಾರ್ಯಕ್ರಮಗಳಿಗೆ ನಿರ್ಬಂಧ ಇರಲಿದೆಜನರು ಕಡ್ಡಾಯವಾಗಿ ಮಾಸ್ಗ್ ಧರಿಸಬೇಕು ಸಾಮಾಜಿಕ ಅಂತರ ಕಾಯ್ಲುಕೊಳ್ಳಬೇಕು ಯಾವುದೇ ಹೊಸ ಮಾರ್ಗಸೂಜ ಹೊರಡಿಸುವುದಿಲ್ಲ ಈಗಿರುವ ಮಾರ್ಗಸೂಜಿಯನ್ನು ಕಡ್ಗಾಯವಾಗಿ ಪಾಲಿಸಬೇಕು

ಮೂರನೇ ಪಂತದ ಪಟ್ಟಣಗಳಲ್ಲಿ ಟೆಸ್ಟಿಂಗ್ ಹೆಚ್ಚಳಕ್ಕೆ ಪ್ರಧಾನ ಮಂತ್ರಿ ಸೂಜಿಸಿದ್ದಾರೆ ಎಂದರು ವಿಶ್ವದೆಲ್ಲಿಡೆ ಅವಿಷ್ಕಾರಗಳನ್ನು ಬೆಂಬಲಿಸುವ ಜಾಗತಿಕ ಪರಿಸರ ಬೆಳೆಸಬೇಕು ಅಗತ್ತವಿರುವ ಕಡೆ ಈ ಅವಿಷ್ಕಾರಗಳನ್ನು ವರ್ಗಾಯಿಸುವಂತಾಗಬೇಕು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ವಿಕೋಪ ನಿರ್ವಹಣಾ ಮೂಲಸೌಕರ್ತ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರ್ನ್ಸಂಗ್ನಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು

ಪ್ರಸ್ತುತ ಒಂದೆಂದೂ ಕಾಣದ ಪರಿಸ್ಥಿತಿಯನ್ನು ನಾವು ಎದುರಿಸುತ್ತಿದ್ದು ಶತಮಾನದಲ್ಲಿ ಸಂಭವಿಸುವ ವಿಕೋಪ ಇದಾಗಿದೆ ಎಂದರು ಅಂತರ್ ಅವಲಂಬಿತ ಮತ್ತು ಅಂತರ್ ಸಂಪರ್ಕಿತ ವಿಶ್ವದಲ್ಲಿ ಶ್ರೀಮಂತ ರಾಷ್ಟವೇ ಆಗಲಿ ಬಡರಾಷ್ಟವೇ ಆಗಲಿ ಪೂರ್ವ ರಾಷ್ಟವೇ ಇರಲಿ ಪಾಕ್ಟಿಮಾತ್ಯ ರಾಷ್ಟವೇ ಇರಲಿ ಜಾಗತಿಕ ಎಕೋಪದ ಪರಿಣಾಮಗಳಿಂದ ರಕ್ಷಿಸಿಕೊಳ್ಳಲು ಈ ಸಾಂಕ್ರಾಮಿಕ ಸೋಂಕು ನಮಗೆಲ್ಲರಿಗೂ ಪಾಠ ಕಲಿಸಿದೆ ಇಡೀ ವಿಶ್ವವೇ ಒಂದು ಗೂಡಲು ಮತ್ತು ಅವಿಷ್ಠಾರಗಳನ್ನು ಕಂಡು ಓಡಿಯಲು ಇದು ದಾರಿ ಮಾಡಿಕೊಟ್ಟದೆ ಕೋವಿಡ್ ಸಾಂಕ್ರಾಮಿಕದಿಂದ ಕಲಿತ ಪಾಠವನ್ನು ನಾವೆಂದು ಮರೆಯುವಂತಿಲ್ಲ ಎಂದು ಪ್ರಧಾನಮಂತ್ರಿ ತಿಳಿಸಿದರು ವಿಕೋಪ ನಿರ್ವಹಣಾ ಮೂಲಸೌಕರ್ತದ ಜಾಗತಿಕ ವ್ಯವ್ಯಯನ್ನು ಎಲ್ಲರಿಗೂ ಖಾತ್ರಿಪಡಿಸಬೇಕಾದರೆ ಸಹಾರಕ್ಕೆ ಒತ್ತು ನೀಡಬೇಕು ಜಾಗತಿಕ ಸಹಾರ ವ್ಯವಸ್ಥೆ ಮೇಲುಗೈ ಸಾಧಿಸಿದಾಗ ಯಾವುದೇ ರೀತಿ ವಿಪತ್ತುಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಿದೆ ಈ ಕಾರ್ಯಸೂಜಿಗೆ ಆದ್ಯಕೆಯ ಒತ್ತು ಸಿಗಬೇಕಿದೆ ಎಂದು ಪ್ರಧಾನ ಮಂತ್ರಿ ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳನ್ನು ನಿಯಂತ್ರಿಸಲು ಯಾವುದೇ ನಿಯಂತ್ರಕ ಸಂಸ್ಥೆಗಳನ್ನು ಸ್ಥಾಪಿಸುವ ಅಥವಾ ನೇಮಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಎಂದು ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಸ್ವಷ್ಟವಡಿಸಿದ್ದಾರೆ

ಕಾನೂನುಬಾಹಿರ ಮತ್ತು ದ್ವೇಷದ ಆನ್ಲೈನ್ ಮಾಹಿತಿ ಪೇಳಕೆಗಳನ್ನು ಬ್ಲಾಕ್ ಮಾಡಲಾಗಿದೆ ದೇಶದ ಏಕಕೆ ಮತ್ತು ಸಾರ್ವಭೌಮತೆಯ ಹಿತಾಸಕ್ತಿಗಳನ್ನು ಕಾವಾಡಲು ಈ ತ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ಸದನಕ್ಕೆ ವಿವರ ನೀಡಿದರು ಸರ್ಕಾರ ವಾಕ್ ಸ್ವಾತಂತ್ರ್ತದ ಮೌಲ್ತಗಳನ್ನು ಗೌರವಿಸಿ ಆರೋಗ್ತಕರ ಟೀಕೆಗಳನ್ನು ಸ್ವಾಗತಿಸುತ್ತದೆ ಆದರೆ ದೇಶದ ಭದ್ರತೆ ಸುರಕ್ಷಕೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರುವ ಯಾವುದೇ ರೀತಿಯ ಪೇಳಿಕೆಗಳನ್ನು ನಿಬಂಧಿಸುತ್ತದೆ ಎಂದು ಅವರು ಸ್ವಷ್ಟಪಡಿಸಿದರು ಮುಂಬರುವ ವಿಧಾನಸಭಾ ಚುನಾವಣೆಗೆ ಕೇರಳದಲ್ಲಿ ಅಬ್ಬರದ ಪ್ರಚಾರ ನಡೆಯುತ್ತಿದ್ದು ನಾಮಪತ್ರ ಸಲ್ಲಿಸಲು ಶುಕ್ರವಾರ ಕೊನೆಯ ದಿನವಾಗಿದೆ ಪ್ರಮುಖ ಮೂರು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಮತದಾರರ ಮನವೊಲಿಸುವ ನಾನಾ ಕಸರತ್ತುಗಳಿಗೆ ಮುಂದಾಗಿದ್ದಾರೆ ಎಲ್ಡಿಎಫ್ ಯುಡಿಎಫ್ ಮತ್ತು ಎನ್ಡಿಎ ಪಕ್ಷಗಳು ಜುನಾವಣಾ ಸಭೆ ಮತ್ತು ರ್ಕಾಲಿಗಳನ್ನು ನಡೆಸುತ್ತಿವೆ

ಮುಖ್ಯಮಂತ್ರಿ ಪೀರಾಯಿ ವಿಜಯನ್ ಸ್ಪರ್ಧಿಸಲಿರುವ ಧರ್ಮದೋಮ್ ಕ್ಷೇತಕ್ಕೆ ಕಾಂಗ್ರೆಸ್ ಅಭ್ದರ್ಥಿ ಫೋಷಣೆಯಾಗಬೇಕಿದೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ವಯನಾಡ್ನಲ್ಲಿಂದು ಚುನಾವಣಾ ಪ್ರಜಾರ ಆರಂಭಿಸಿದರು ಪ್ರತಿಪಕ್ಷ ನಾಯಕ ರಮೇಶ್ ಚೆನ್ನಿತಾಲ ಮತ್ತು ಐಜೆಪಿ ರಾಜ್ಯಾಧ್ವಕ್ಷ ಕೆ ಸುರೇಂದ್ರನ್ ಅವರು ಜುನಾವಣಾ ರ್್ಯಾಲಿಗಳಿಗೆ ಜಾಲನೆ ನೀಡಿದರು ಚುನಾವಣೆಯ ಚಿತ್ರಣ ಸ್ಪಷ್ಟವಾಗುತ್ತಿದ್ದಂತೆ ರಾಷ್ಟೀಯ ಮತ್ತು ರಾಜ್ಯ ನಾಯಕರು ವಿವಿಧಡೆ ಭರಾಟೆಯ ಪ್ರಜಾರ ಆರಂಭಿಸಿದ್ದಾರೆ

ಭಾರತ ಮತ್ತು ಬಾಂಗ್ಲಾದೇಶಗಳ ಜಲ ಸಂಪನ್ನೂಲ ಸಚಿವಾಲಯಗಳ ಕಾರ್ಯದರ್ಶಿ ಮಟ್ಟದ ಸಭೆ ದೆಹಲಿಯಲ್ಲಿ ಜರುಗಿತು ಜಂಟ ನದಿ ಆಯೋಗದ ಮಾರ್ಗಸೂಚಿಯಂತೆ ನಡೆದ ಈ ಸಭೆಯ ಮಾತುಕತೆಯ ವಿವರಗಳನ್ನು ಭಾರತದ ರಾಯಭಾರ ಕಜೇರಿ ಪ್ರಕಟಿಸಿದೆ

ಈ ಮಪತ್ತದ ನಿರ್ಧಾರದಿಂದ ಉಭಯ ರಾಷ್ಟಗಳ ಜನರ ಜೀವನಮಟ್ಟ ಸುಧಾರಣೆ ಕಾಣುವ ಜೊತೆಗೆ ಆರ್ಥಿಕ ಪರಿಶ್ರಿತಿ ಚೇತರಿಸಿಕೊಳ್ಳಲಿದೆ ಎರಡೂ ರಾಷ್ಟಗಳ ನದಿ ನೀರು ಪಂಚಿಕೊಳ್ಳುವ ವಿಷಯದಲ್ಲಿ ನಿಕಟ ಸಹಕಾರ ಸಾಧಿಸಲು ಒಪ್ಪಿಗೆ ಸೂಚಿಸಿವೆ ಪರಿಸರ ಮಾಲಿನ್ನ ನಿಯಂತ್ರಣ ನದಿ ದಂಡೆಗಳ ಸಂರಕ್ಷಣೆ ಪ್ರವಾಪ ನಿರ್ವಹಣೆ ಸರೋವರ ಮತ್ತು ಕೆರೆ ಕಟ್ಟಿಗಳ ನಿರ್ವಹಣೆಗೆ ಉಭಯ ರಾಷ್ಲಗಳು ಮಾಡಿಕೊಂಡಿರುವ ಮಾರ್ಗಸೂಚಿಗಳನ್ನು ಪ್ರಾಮಾಣಿಕವಾಗಿ ಪಾಲಿಸಲು ಒಟ್ಟಿಗೆ ಸೂಚಿಸಿವೆ ಭಾರತದ ಜಲಸಂಪನ್ನೂಲ ಕಾರ್ಯದರ್ಶಿ ಪಂಕಜ್ ಕುಮಾರ್ ಮತ್ತು ಬಾಂಗ್ವಾದೇಶದ ಕಬಿರ್ ಬಿನ್ ಅನ್ನಯ್ ನೇತೃತ್ವದ ನಿಯೋಗಗಳ ನಡುವೆ ಮಾತುಕತೆ ನಡೆದಿದೆ ಜಲ ಸಂಪನ್ನೂಲ ಸಚಿವಾಲಯ ಕಾರ್ಯದರ್ಶಿಗಳ ಮಟ್ಟದ ಮುಂದಿನ ಸಭೆಯನ್ನು ಢಾಕಾದಲ್ಲಿ ನಡೆಸಲು ಒಪ್ಪಿಗೆ ಸೂಚಿಸಲಾಗಿದೆ

ಪ್ರಾನ್ಸನಲ್ಲಿ ಏರಿಕೆ ಕಾಣುತ್ತಿರುವ ಕೋವಿಡ್ ಸೋಂಕಿನಿಂದಾಗಿ ಅಲ್ಲಿನ ಆರೋಗ್ಯ ವ್ಯವಸ್ಥೆಯ ಮೇಲೆ ತೀವ್ರ ಒತ್ತಡ ಸೃಷ್ಟಿಯಾಗಿದೆ ಹೊಸದಾಗಿ ಲಾಕ್ಡೌನ್ ಮಾಡಿದರೆ ಮಾತ್ರ ದೇಶದ ಆರೋಗ್ತ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಸಾಧ್ಯ ಎಂದು ಆರೋಗ್ತ ತಜ್ಜರು ಅಭಿಪ್ರಾಯ ಪಟ್ಟದ್ದಾರೆ ಭಾರತ ಅಮೆರಿಕ ಮತ್ತು ಬ್ರಿಟನ್ಗೆ ಹೋಲಿಸಿದರೆ ಕೋವಿಡ್ ಲಸಿಕೆ ನೀಡಿಕೆಯಲ್ಲಿ ಫ್ರಾನ್ಸ್ ಕೀರ ಹಿಂದೆ ಬಿದ್ದಿದೆ

ಕೇಖ್ ಮುಜಿಬುರ್ ರಹಮಾನ್ ಅವರ ಜನ್ನ ಶತಮಾನೋತ್ಪವ ಮುಜೀಬ್ ಬೋರ್ಡೋ ಸೇರಿದಂತೆ ಮೂರು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ ಎರಡು ದಿನಗಳ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ